ಮುಂದಿನ ವರ್ಷ ಹಂಪಿ ಉತ್ಸವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಸಚಿವ ಸಿ

ಹುಬ್ಬಳ್ಳಿ ಧಾರವಾಡ ಬಿ

ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಮಹದಾಯಿ ವಿವಾದ ಬಗೆಹರಿಸಲು ದಿಲ್ಲಿಗೆ ನಿಯೋಗ ಮಠಾಧೀಶರ ನಿರ್ಣಯ ಈಗ ವಾರ್ತೆಗಳ ವಿವರ ಹಂಪಿ ಮತ್ತು ಸುತ್ತಲಿನ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸಿ ಪ್ರವಾಸೋದ್ಯಮ ನಿಟ್ಟನಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಅಂತಾರಾಷ್ಟೀಯ ಪ್ರವಾಸಿಗರ ಗಮನ ಸೆಳೆಯುವ ದೃಷ್ಟಿಯಿಂದ ಮುಂದಿನ ವರ್ಷ ಹಂಪಿ ಉತ್ತವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಸಿ

ರವಿ ಹೇಳಿದ್ದಾರೆ ಹಂಪಿ ಉತ್ಸವದ ಅಂಗವಾಗಿ ನಿನ್ನೆ ಹಂಪಿಯ ಮಾತಂಗ ಪರ್ವತ ಮೈದಾನದ ಆವರಣದಲ್ಲಿ ಆಯೋಜಿಸಿದ್ದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಸ್ತು ಪ್ರದರ್ಶನ ಮಳಿಗೆಯನ್ನು ಉದ್ಘಾಟಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಂಪಿ ಉತ್ತವ ವೀಕ್ಷಿಸಲು ಬರುವ ಲಕ್ಷಾಂತರ ಪ್ರವಾಸಿಗರಿಗೆ ಗಾಂಧೀಜಿ ಅವರ ಜೀವನ ಹೋರಾಟ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಜನತೆಗೆ ತಿಳಿಸುವ ಉದ್ದೇಶವಿದೆ ಎಂದರು ಸಾರ್ವಜನಿಕ ಸಂಪರ್ಕ ಮತ್ತು ಪ್ರಚಾರ ಕಾರ್ಯಾಲಯದ ಮಹಾನಿರ್ದೇಶಕ ಸತ್ತೇಂದ್ರ ಪ್ರಕಾಶ್ ಮಾತನಾಡಿ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸಲು ಅವರ ಜೀವನ ಫನತೆಯನ್ನು ಈ ಪ್ರದರ್ಶನದ ಮೂಲಕ ಶಾಲಾ ಮಕ್ಕಳು ಪ್ರವಾಸಿಗರಿಗೆ ಪರಿಚಯಿಸಲಾಗುತ್ತಿದೆ ಎಂದರು ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದ ಕರ್ನಾಟಕದ ಹೆಚ್ಚುವರಿ ಮಹಾನಿದೇರ್ಶಕ ಎಂ ನಾಗೇಂದ್ರ ಸ್ವಾಮಿ ನಿರ್ದೇಶಕರಾದ ನತಾಶ ಡಿಸೋಜ ಪಾಲ್ಗೊಂಡಿದ್ದರು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಈ ನೆಲದಲ್ಲಿ ಹುಟ್ಟದ ಯಾರಿಗೂ ಪೌರತ್ವ ತಿದ್ದುಪಡಿ ಕಾಯಿದೆಯಿಂದ ತೊಂದರೆ ಇಲ್ಲ ಈ ಬಗ್ಗೆ ಬಹಿರಂಗ ಚರ್ಚೆಗೆ ಬಿಜೆಪಿ ಸಿದ್ದವಿದ್ದು ಪ್ರತಿಪಕ್ಷಗಳು ಚರ್ಚೆಗೆ ಮುಂದಾಗಲಿ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಪೌರತ್ವ ತಿದ್ದುಪಡಿ ಹಾಗೂ ಪೌರತ್ವ ನೊಂದಣಿ ಕುರಿತು ಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹೋರಾಟದ ಹೆಸರಿನಲ್ಲಿ ನಡೆಯುತ್ತಿರುವ ಗಲಭೆ ಅಹಿತಕರ ಘಟನೆಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಕೈವಾಡ ಇದೆಯೆಂದು ಶೋಭಾ ಕರಂದ್ಲಾಜೆ ಆರೋಪಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಹುಬ್ಬಳ್ಳ ಧಾರವಾಡ ಬಿ ಆರ್ ಟಿ ಎಸ್ ಬಸ್ ಸೇವೆಯನ್ನು

ಹುಬ್ಬಳ್ಳಯ ಹೊಸೂರಿನ ಬಿ ಆರ್ ಟಿ ಎಸ್ ನಿಲ್ದಾಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವರು ಮುಖ್ಯಮಂತ್ರಿ ಯಡಿಯೂರಪ್ಪ ಕೇಂದ್ರ ಸಂಸದೀಯ ವ್ಯವಹಾರ ಬಾತೆ ಸಚಿವ ಪ್ರಲ್ವಾದ ಜೋಶಿ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಬಾತೆ ಸಚಿವ ಲಕ್ಷ್ಮಣ ಸವದಿ ಸೇರಿದಂತೆ ಇತರ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಬಳಿಕ ಅವರು ಬಿ ಆರ್ ಟಿ ಎಸ್ ಬಸ್ ನಿಲ್ದಾಣದಲ್ಲಿ ಸ್ವಯಂಚಾಲಿತ ಸಂಚಾರ ನಿಯಂತ್ರಣ ಕೊರಡಿ ಬಿ ಆರ್ ಟಿ ಎಸ್ ಸ್ವಾರ್ಟ್ ಕಾರ್ಡ್ ಹಾಗೂ ಮೊಬೈಲ್ ಆ್ಯಪ್ಗೆ ಚಾಲನೆ ನೀಡಿದರು ತಾಲೂಕುಗಳ ವ್ಯಾಪ್ತಿ ಹೊಂದಿರುವ ಕಳಸಾ ಬಂಡೂರಿ ಯೋಜನೆ ಜಾರಿ ವಿಳಂಬವಾಗಲು ರಾಜಕೀಯ ಇಚ್ದಾಶಕ್ತಿಯ ಕೊರತೆಯೇ ಕಾರಣ ಎಂದು ಬೆಳಗಾವಿಯ ನಾಗನೂರು ರುದ್ರಾಕ್ಷಿಮಠದಲ್ಲಿ ತೋಂಟದ ತ್ರೀ ಸಿದ್ದರಾಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಉತ್ತರ ಕರ್ನಾಟಕದ ಸ್ವಾಮೀಜಿಗಳು ಕನ್ನಡಪರ ಮತ್ತು ರೈತಪರ ಹೋರಾಟಗಾರರ ಸಭೆಯಲ್ಲಿ ಒಟ್ಟಾಭಿಪ್ರಾಯ ಕೇಳಿಬಂದಿದೆ

ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಮಹದಾಯಿ ವಿವಾದ ಬಗೆಹರಿಸಲು ರಾಜ್ಯದ ಸಂಸದರು ಮತ್ತು ಮಹದಾಯಿ ಹೋರಾಟಗಾರರನ್ನು ಒಳಗೊಂಡ ಸರ್ವಪಕ್ಷ ನಿಯೋಗವನ್ನು ದಿಲ್ಲಿಗೆ ಕೊಂಡೊಯ್ಯಬೇಕು ಎಂದು ಸಭೆ ನಿರ್ಣಯಿಸಿದೆ

ಭವಿಷ್ಠದ ಆಹಾರ ಎಂದೇ ಪರಿಗಣಿಸಲಾದ ಗೆಡ್ಡೆ ಗೆಣಸುಗಳು ನೈಸರ್ಗಿಕವಾಗಿ ಬೆಳೆಯುವ ಹಿನ್ನೆಲೆ ವಿಷಮುಕ್ತ ಹಾಗೂ ಪೋಷಕಾಂಶದ ಕಣಜವಾಗಿವೆ ನಾರಿನಾಂಶ ಹೆಚ್ಚಿರುವುದರಿಂದ ರೋಗ ನಿರೋಧಕವೂ ಆಗಿವೆ ಈ ಹಿನ್ನೆಲೆ ಗೆಡ್ಡೆ ಗೆಣಸು ಕೃಷಿ ಮನೆ ಅಂಗಳದಲ್ಲಿ ಮಾಡುವ ಬಗ್ಗೆ ತಯಾರಿಸಬಹುದಾದ ವಿಶೇಷ ಅಡುಗೆಗಳ ಕುರಿತು ಪ್ರಾತ್ವಕ್ಷಿಕೆ ಹಾಗೂ ದಿಷಧೀಯ ಮೂಲಿಕೆಗಳನ್ನು ಗುರುತಿಸುವ ರೀತಿಗಳ ಬಗ್ಗೆಯೂ ಸಂಪನ್ಮೂಲ ವ್ಯಕ್ತಿಗಳು ಪ್ರದರ್ಶಿನಿಯಲ್ಲಿ ತಿಳಿಸಿಕೊಡಲಿದ್ದಾರೆ ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಅಭಿವೃದ್ದಿ ಪತ್ರಕರ್ತ ಮೈಸೂರಿನ ಜಿ

ಚುಟುಕು ಸುದ್ದಿ ಕ್ಟೆಗಾರಿಕಾ ಖಾತೆ ಸಚಿವರಾದ ಜಗದೀಶ್ ಶೆಟ್ಟರ್ ಹಾಗೂ ವಿಧಾನ ಪರಿಷತ್ ಸದಸ್ಕರಾದ ಪ್ರದೀಪ್ ಶೆಟ್ಟರ್ ಅವರ ತಾಯಿ ಶ್ರೀಮತಿ ಬಸವಣ್ಣಮ್ಮ ಶೆಟ್ಟರ್ ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ವಿಧಿವಶರಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ವಕ್ಷ ನಳಿನ್ಕುಮಾರ್ ಕಟೀಲ್ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ

ನಾಡಿನ ಜೀವ ನಾಡಿ ಕೆರೆಗಳನ್ನು ಪುನರುಜ್ಜೀವಿತ ಗೊಳಿಸಿದರೆ ರಾಜ್ಯದ ಕೃಷಿ ಅಭಿವೃದ್ದಿ ಹಾಗೂ ರೈತರ ಜೀವನ ಮಟ್ಟ ಸುದಾರಿಸಲು ಸಾಧ್ಯ ಎಂದು ಚಲನಚಿತ್ರ ನಟ ಯಶ್ ಅಭಿಪ್ರಾಯಪಟ್ಟದ್ದಾರೆ

ಮುಂದಿನ ವರ್ಷ ಹಂಪಿ ಉತ್ಸವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಸಚಿವ ಸಿ

ಹುಬ್ಬಳ್ಳ ಧಾರವಾಡ ಬಿ ಆರ್ ಟಿ

ಕೇಂದ್ರದ ಮಧ್ಯ್ಥಿಕೆಯಲ್ಲಿ ಮಹದಾಯಿ ವಿವಾದ ಬಗೆಹರಿಸಲು ದಿಲ್ಲಿಗೆ ನಿಯೋಗ ಮಠಾಧೀಶರ ನಿರ್ಣಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು